ಇಂದು ಸಂವಿಧಾನ ಶಿಲ್ಪಿ ಬಿ

ಪೂರ್ವ ಪ್ರಮಾಣೀಕರಣ ಇಲ್ಲದ ರಾಜಕೀಯ ಜಾಹೀರಾತುಗಳನ್ನು ಮುದ್ರಣ ಮಾಧ್ಯಮ ಪ್ರಕಟಿಸದಂತೆ ಚುನಾವಣಾ ಆಯೋಗ ಸೂಚನೆ ವಾರ್ತೆಗಳ ವಿವರ ದೇಶ ಈಗ ಡಿಜೆಟಲ್ ಕಾಂತಿ ಹಾಗೂ ಡಿದ್ಲೋಗಿಕ ಕಾಂತಿಯತ್ತ ಮುನ್ನಡೆದಿದೆ ಕಾಂಗ್ರೆಸ್ ತನ್ನ ವಂಶಾಡಳಿತ ಮಾಡಲು ದೇಶದ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡಿತ್ತು ಆದರೆ ಭದ್ರತೆ ಮತ್ತು ಅಭಿವೃದ್ದಿಗೆ ಹಣ ನೀಡದೇ ಸ್ವಾರ್ಥ ಸಾಧನೆಗೆ ಒತ್ತು ನೀಡಿತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಕಾರಾತ್ಮಕತೆ ದೇಶದ ದೊಡ್ಡ ಶಪು ಅಂತಾರಾಷ್ವೀಯ ಮಟ್ಟದಲ್ಲಿ ಭಾರತ ತನ್ನದೇ ಅದ ದೊಡ್ಡ ಶಕ್ತಿಯನ್ನು ಹೊಂದಿದೆ ಈ ಹಿಂದೆ ಜಗತ್ತು ಪಾಕಿಸ್ತಾನದ ಜೊತೆಗಿತ್ತು ಆದರೆ ಇಂದು ಚೈನಾ ಹೊರತುಪಡಿಸಿ ಉಳಿದೆಲ್ಲಾ ದೇಶಗಳು ಭಾರತದ ಬೆಂಬಲಕ್ಷೆ ಇವೆ ಎಂದರು ದೇಶದ ವೈಜ್ಞಾನಿಕ ಪ್ರಗತಿ ವಿಶ್ವದ ಗಮನ ಸೆಳೆದಿದೆ ಇಂದು ಅಂತರಿಕ್ಷದಲ್ಲಿ ಉಪ್ರಪಗಳನ್ನು ಹೊಡೆದು ಉರುಳಿಸುವ ಶಕ್ತಿಯನ್ನು ಭಾರತ ಪಡೆದಿದ್ದು ಜಾಗತಿಕವಾಗಿ ಸಶಕ್ತ ದೇಶವಾಗಿದೆ ಆದರೆ ಕಾಂಗ್ರೆಸ್ ಈ ಮುನ್ನಡೆಯನ್ನು ಸಹಿಸುತ್ತಿಲ್ಲ ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡುವುದು ಆ ಪಕ್ಷದ ನಾಯಕರಿಗೆ ಕರಗತವಾಗಿದೆ ಎಂದು ದೂರಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನೂ ಮುಂಚೂಣಿಗೆ ತರುವ ಉದ್ದೇಶವನ್ನು ಬಿಜೆಪಿ ಹೊಂದಿದ್ದು ನವಭಾರತ ನಿರ್ಮಾಣಕ್ಕೆ ಅಗತ್ತವಿರುವ ಶಕ್ತಿಯನ್ನು ಮತದಾರರು ಬಿಜೆಪಿಗೆ ನೀಡಬೇಕಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ ವಿಜಯ ಸಂಕಲ್ಲ ಸಮಾವೇಶದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಈ ದೇಶದಲ್ಲಿ ವಂತೋದಯಕ್ಕೆ ಆದ್ದತೆ ನೀಡಿದರೆ ಬಿಜೆಪಿ ಅಂತ್ವೋದಯಕ್ಕೆ ಆದ್ದತೆ ನೀಡಿದೆ ಸಮಾಜದ ಎಲ್ಲ ವರ್ಗಗಳಿಗೆ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಬಿಜೆಪಿ ಮಾಡಿದೆ ಆದರೆ ಕಾಂಗ್ರೆಸ್ ವಂಶಪರಂಪರೆಯ ಆಡಳಿತ ಮತ್ತು ಸ್ವಾರ್ಥ ಓತ ಸಾಧನೆಯಲ್ಲಿ ಮುಳುಗಿ ರಾಷ್ಷದ ಹಿತವನ್ನು ಕಡೆಗಣಿಸಿದೆ ಎಂದು ಆರೋಪಿಸಿದರು ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ನಮ್ಮ ಆದ್ದತೆಯಾಗಿದೆ ಎಲ್ಲರ ಜತೆ ಎಲ್ಲರ ವಿಕಾಸ ತತ್ವವನ್ನು ವ್ಯವಸ್ಥಿತವಾಗಿ ಪಾಲಿಸಲಾಗುತ್ತಿದೆ ಸಮಾಜಮುಖಿಯಾದ ಚಿಂತನೆ ಬಿಜೆಪಿಯ ನಾಡಿ ಮಿಡಿತ ಎಂದರು

ಆದರೆ ರಾಜ್ಯ ಸರಕಾರ ರೈತರ ಪಟ್ಟಿಯನ್ನು ಕಳುಹಿಸದೆ ಆ ಸೌಲಭ್ಯ ರೈತರಿಗೆ ಸಿಗದಂತೆ ಮಾಡಿದೆ ಎಂದು ಆರೋಪಿಸಿದರು

ಎಲ್ಲೇ ಹೋದರೂ ತಾವೊಬ್ಬ ಸ್ವಯಂ ಫೋಷಿತ ಚೌಕಿದಾರ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೂಟದ ಅಭ್ಯರ್ಥಿಗಳ ಪರವಾಗಿ ಚಿತ್ರದುರ್ಗ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಪರಿವರ್ತನಾ ರ್ನಾಲಿಯಲ್ಲಿ ನಿನ್ನೆ ಪಾಲ್ಗೊಂಡು ಬಿರುಸಿನ ಪ್ರಜಾರ ನಡೆಸಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೂ ನೀಡಿದ್ದ ಭರವಸೆಗಳನ್ನು ಈಡೇರಿಸಿಲ್ಲ ಯಾರನ್ನೂ ರಕ್ಷಣೆ ಮಾಡಿಲ್ಲ ರೈತರು ಸಾಲ ಮಾಡಿ ಅದನ್ನು ಮರು ಪಾವತಿ ಮಾಡಲು ಸಾಧ್ಯವಾಗದಿದ್ದರೆ ಅವರ ನೆರವಿಗೆ ಕ್ರಮ ಕೈಗೊಂಡಿಲ್ಲ ಆದರೆ ಉದ್ಕಮಪತಿಗಳು ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಮರುಪಾವತಿ ಮಾಡದಿದ್ದರೂ ಅವರ ವಿರುದ್ಧ ತ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಎಂದು ದೂರಿದರು

ಇನ್ನು ಆರು ತಿಂಗಳಲ್ಲಿ ಎಲ್ಲ ಅಭಿವೃದ್ದಿ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಚುನಾವಣೆ ನೀತಿ ಸಂಪಿತೆ ಇರುವುದರಿಂದ ಪಣ ಬಿಡುಗಡೆಯಾಗಿಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿರುವ ರೈತರ ಬಾಕಿ ಪಣವನ್ನು ಕೂಡಲೇ ಪಾವತಿಸಲು ಸೂಚಿಸಿದ್ದೇನೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಕ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪರ ಮಾಜಿ ಪ್ರಧಾನಿ ಎಜ್

ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಒಟ್ಟಿಗೇ ರೋಡ್ಕೋ ನಡೆಸುವ ಮೂಲಕ ಮತಯಾಚಿಸಿದರು ಭಾರತೀನಗರದಲ್ಲಿ ರೋಡ್ತೋ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಕೆಗಳಿವೆ ರಾಜ್ಯದ ರೈತರ ಬಗ್ಗೆ ಕಾವೇರಿ ವಿಚಾರದಲ್ಲಿ ಸುಧೀರ್ಘ ಹೋರಾಟ ಮಾಡಿದ್ದರೆ ಅದು ಜೆಡಿಎಸ್ ಪಕ್ಷ ಮಾತ್ರ ಹೇಮಾವತಿ ಯಗಚಿ ಜಲಾಶಯ ನಿರ್ಮಾಣಕ್ಕೆ ಎಚ್ ಡಿ ದೇವೇಗೌಡರು ಕಾರಣ ಕಾವೇರಿ ನ್ಯಾಯಾಧಿಕರಣದ ವಿರುದ್ದ ನಿರಂತರ ಹೋರಾಟ ಮಾಡಿದ್ದೇವೆ ಅದರ ಫಲವಾಗಿ ಎರಡು ಬೆಳೆಗಳಿಗೆ ನೀರು ಕೊಡಲಾಗುತ್ತಿದೆ ಎಂದು ತಿಳಿಸಿದರು ಇಂದು ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ

ಭಾರತ ಸಂವಿಧಾನ ರಚನೆಯ ಮುಖ್ಯಶಿಲ್ಪಿ ಡಾ

ಅಂಬೇಡ್ಕರ್ ಅವರ ಜನ್ನ ದಿನವಾದ ಇಂದು ದೇಶದ ಸಮಸ್ತ ಜನತೆಗೆ ಶುಭ ಕೋರುವುದಾಗಿ ರಾಷ್ಲಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ದಮನಿತರ ಸಮಾಜದಲ್ಲಿ ಮೂಲೆಗುಂಪಾಗಿರುವವರ ಹಕ್ಕುಗಳಿಗಾಗಿ ಹೋರಾಡಿದ ಅಂಬೇಡ್ಕರ್ ವಿದ್ವಾಂಸರು ಶಿಕ್ಷಣ ತಜ್ಜರು ಕಾನೂನು ಪರಿಣತ ಸಮಾಜ ಸುಧಾರಕರು ಹಾಗೂ ರಾಜಕೀಯ ಧುರೀಣರೂ ಆಗಿದ್ದರು ಅವರ ಸಿದ್ದಾಂತ ಹಾಗೂ ಜೀವನ ಸ್ಟೈರ್ಯ ಮತ್ತು ನಿಶ್ವಯಗಳು ಸ್ಫೂರ್ತಿದಾಯಕ ವ್ಯಕ್ತಿತ್ತದ ಬಿಂಬ ಎಂದು ಬಣ್ಣಿಸಿದ್ದಾರೆ ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ನಾಡಿನ ಸಮಸ್ತ ಜನತೆಗೆ ಶುಭಾತಯ ಕೋರಿದ್ದಾರೆ

ಅಂಬೇಡ್ಕರವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯಾದ್ದಂತ ಇಂದು ಹಲವು ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕೇಂದ್ರಗಳು ನಗರ ಪಟ್ಟಣಗಳಲ್ಲಿ ಅಂಬೇಡ್ಕರ್ ಪುಕ್ತಳಿಗಳಿಗೆ ಗೌರವಾರ್ಪಣೆ ಮೆರವಣಿಗೆ ಕಾರ್ಯಕ್ರಮಗಳು ಏರ್ಪಾಡಾಗಿವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಜಾಹೀರಾತು ಪ್ರಕಟಿಸಬಯಸುವ ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಮೂರ್ವ ಪ್ರಮಾಣೀಕರಣಕ್ಕೆ ರಾಜ್ಯ ಅಥವಾ ಜಿಲ್ಲಾ ಎಂ

ಎಂ

ಇಂತಹ ಮೂರ್ವ ಪ್ರಮಾಣೀಕರಣ ಇಲ್ಲದ ರಾಜಕೀಯ ಜಾಹೀರಾತುಗಳನ್ನು ಸ್ಥಳೀಯ ಜಿಲ್ಲಾ ಹಾಗೂ ರಾಜ್ಯಮಟ್ಟದ ಮುದ್ರಣ ಮಾಧ್ಯಮಗಳು ಪ್ರಕಟಿಸದಿರುವಂತೆ ಚುನಾವಣಾ ಆಯೋಗ ತಿಳಿಸಿದೆ

ರೇಡಿಯೋ ಕೇಬಲ್ ಹಾಗೂ ಡಿಜಿಟಲ್ ಮಾಧ್ಯಮಗಳು ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಮೇಲೆ ಪ್ರಭಾವಿಸುವಂತಪ ಸಂಗತಿಗಳಾದ ಪ್ಯಾನಲ್ ಚರ್ಚೆಗಳು ವಿಶ್ಲೇಷಣೆ ಮತದಾರರ ಸಮೀಕ್ಷೆ ಫಲಿಂತಾಂತಗಳು ಸಂಬಂಧಿತ ದೃಶ್ವಾವಳಿ ಹಾಗೂ ಧ್ವನಿ ಸೇರಿದಂತೆ ಚುನಾವಣೆ ಸಂಬಂಧಿತ ವಿಷಯಗಳ ಪ್ರಸಾರ ಮಾಡದಿರಲು ತಿಳಿಸಲಾಗಿದೆ ಇದನ್ನು ಉಲ್ಲಂಘಿಸುವವರಿಗೆ ದಂಡ ಹಾಗೂ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಭಾರತ ಚುನಾವಣಾ ಆಯೋಗದ ಸೂಚನೆಯಂತೆ ಜಿಲ್ಲಾಡಳಿತ ಸಿದ್ಧಗೊಳಿಸಿರುವ ಚುನಾವಣಾ ಸಂಬಂಧಿತ ಮೂಲ ಸೌಕರ್ಯ ಹಾಗೂ ವ್ಯವಸ್ಟೆಗಳನ್ನು ಉಪಯೋಗಿಸಿಕೊಂಡು ಯಶಸ್ವಿಯಾಗಿ ಚುನಾವಣೆ ಜರುಗಿಸುವಲ್ಲಿ ಸೆಕ್ಷರ್ ಅಧಿಕಾರಿಗಳ ಪಾತ್ರವು ಮುಖ್ಖವಾಗಿದೆ ಎಂದು ಧಾರವಾಡ ಲೋಕಸಭಾ ಮತಕ್ಷೇತ್ರ ಚುನಾವಣಾ ಸಾಮಾನ್ಯ ವೀಕ್ಷಕ ಭಾನುಪ್ರಕಾಶ ಯೆಟೂರು ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸೆಕ್ಟರ್ ಅಧಿಕಾರಿಗಳು ಹಾಗೂ ವಿಧಾನ ಸಭಾ ಕ್ಷೇತ್ರಮಟ್ನದ ತರಬೇತಿದಾರರ ಎರಡನೇ ಪಂತದ ತರಬೇತಿಯಲ್ಲಿ ಮುಖ್ತಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಸೆಕ್ಷರ್ ಅಧಿಕಾರಿಗಳಿಗೆ ಮತಗಟ್ಟೆ ವ್ವಾಪ್ತಿ ಸೇರಿದಂತೆ ಸಿಬ್ಬಂದಿ ಮತಗಟ್ಟೆಯಲ್ಲಿನ ಮೂಲಸೌಕರ್ಯ ಹಾಗೂ ಚುನಾವಣಾ ರೀತಿ ವಿಧಿ ವಿಧಾನಗಳು ಭರ್ತಿ ಮಾಡಬೇಕಾದ ಎಲ್ಲ ಅರ್ಜಿ ನಮೂನೆಗಳ ಕುರಿತು ನಿಖರ ಮಾಹಿತಿ ಇರಬೇಕು ಯಾವುದೇ ಗೊಂದಲಗಳು ಇದ್ದರೆ ತರಬೇತಿಯಲ್ಲಿ ಪರಿಹರಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು

ಬಿಜೆಪಿ ನಾಯಕರು ಮೋದಿ ಹೆಸರಿನಲ್ಲಿ ಮತ ಕೇಳುವುದನ್ನು ಬಿಟ್ಟು ಕಳೆದ ಐದು ವರ್ಷದಲ್ಲಿ ಮಾಡಿರುವ ಸಾಧನೆಗಳ ರಿಪೋರ್ಟ್ ಕಾರ್ಡ್ ನೀಡಿ ಮತ ಕೇಳಲಿ ಎಂದು ಉಪಮುಖ್ಯಮಂತ್ರಿ ಡಾ

ಹಾಸನದಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಈ ಚುನಾವಣೆ ದೇಶದ ಭವಿಷ್ಯ ನಿರ್ಧಾರ ಮಾಡುವಲ್ಲಿ ಪ್ರಮುಖಿ ಪಾತ್ರ ವಹಿಸುತ್ತದೆ

ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಮೋದಿ ಮೋಡಿ ನಡೆಯುವುದಿಲ್ಲ ಇತ್ತೀಚಿಗೆ ಚುನಾವಣೆ ನಡೆದ ರಾಜಾಸ್ಟಾನ ಮಧ್ಯಪ್ರದೇಶ ಇನ್ನಿತರ ರಾಜ್ಯಗಳಲ್ಲಿ ಈಗಾಗಲೇ ಬಿಜೆಪಿಗೆ ಸೋಲಾಗಿದೆ ಇದೇ ರೀತಿಯ ಪ್ರಕ್ರಿಯೆ ಈ ಬಾರಿಯ ಚುನಾವಣೆಯಲ್ಲಿಯೂ ಮುಂದುವರೆಯಲಿದೆ ಎಂದು ಚಿಕ್ಕಬಳ್ಳಾಮರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಂ ವೀರಪ್ಪಮೊಯ್ಲಿ ತಿಳಿಸಿದ್ದಾರೆ ಬೆಳಗಾವಿಯ ಡಾಕ್ಷರ್ ಬೆಟಗೇರಿ ಕೃಷ್ಣಶರ್ಮ ಸ್ನಾರಕ ಟ್ರಸ್ಸ್ ದೆಹಲಿಯ ಕರ್ನಾಟಕ ಸಂಪದ ಜೊತೆಗೂಡಿ ಇಂದು ದೆಹಲಿಯಲ್ಲಿ ಬೆಟಗೇರಿ ಕೃಷ್ಣಶರ್ಮರ ಸಾಹಿತ್ಯದ ಬಗ್ಗೆ ರಾಷ್ಷೀಯ ವಿಚಾರ ಸಂಕಿರಣವೊಂದನ್ನು ಆಯೋಜಿಸಿದೆ